ದೆಹಲಿಯಲ್ಲಿಂದು ಆಯೋಜಿತವಾಗಿದ್ದ ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನಾ ಸೊಸೈಟಿ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೃಷಿ ಉತ್ತನ್ನಗಳಿಗೆ ಮೌಲ್ಯವರ್ಧನೆ ಮೂಲಕ ಅಪೌಷ್ಯಿಕತೆ ತಡೆಯಲು ವಿಜ್ವಾನಿಗಳು ಗಮನ ಕೊಡಬೇಕು ದೇಶದ ಎಲ್ಲ ಮಕ್ಕಳ ಕಲಿಕೆ ಮತ್ತು ಆಸಕ್ತಿ ಹೆಚ್ಚಿಸುವ ಪ್ರಯೋಗಾಲಯಗಳನ್ನು ಅಭಿವೃದ್ದಿಪಡಿಸುವುದು ಅತ್ಯಗತ್ಯ ಎಂದು ಒತ್ತು ನೀಡಿದರು ಯುವ ಸಮುದಾಯವನ್ನು ವಿಜ್ಞಾನದೆಡೆಗೆ ಆಕರ್ಷಿಸಲು ವಿಜ್ಞಾನಿಗಳು ಆಸಕ್ತಿ ವಹಿಸಬೇಕು ಮುಂದಿನ ಪೀಳಗೆಯ ಮಕ್ಕಳಲ್ಲಿ ವೈಜ್ಞಾನಿಕ ಕುತೂಹಲ ಮತ್ತಪ್ಪು ಹೆಚ್ಚಾಗಬೇಕು ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಸಹಭಾಗಿತ್ವ ಹೆಚ್ಚಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು

ವಿಶ್ವದರ್ಜೆಯ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಬೇಕಾದರೆ ಸಾಂಪ್ರದಾಯಿಕ ಜ್ವಾನವನ್ನು ಆಧುನಿಕ ವಿಜ್ವಾನದೊಂದಿಗೆ ಸೇರಿಸಬೇಕು ಆವಿಷ್ಕಾರಗಳನ್ನು ವಾಣಿದ್ಯೇಕರಣ ಮಾಡುವ ಬಗ್ಗೆ ಆದ್ದ ಗಮನ ನೀಡಬೇಕು ಶ್ರೀಸಾಮಾನ್ಲನ ಜೀವನ ಗುಣಮಟ್ಟ ಸುಧಾರಣೆಗೆ ವಿಜ್ಞಾನ ಕ್ಷೇತ್ರ ನಿರ್ಣಾಯಕ ಪಾತ್ರ ವಹಿಸಬೇಕಿದೆ ಎಂದು ಪ್ರಧಾನಿ ಸಲಹೆ ನೀಡಿದರು

ಭಾರತದ ಆಂತರಿಕ ವಿಷಯಗಳಲ್ಲಿ ಮಧ್ಯೆಪ್ರವೇಶಿಸುವ ಅವಶ್ಯಕತೆ ಇಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ದೆಹಲಿಯಲ್ಲಿಂದು ಎಚ್ಚರಿಸಿದ್ದಾರೆ ಟರ್ಕಿ ಅಧ್ವಕ್ಷರು ಜಮ್ಮ ಕಾಶ್ಮೀರ ಕುರಿತು ಮಾಡಿರುವ ಎಲ್ಲ ಉಲ್ಲೇಖಗಳನ್ನು ಭಾರತ ಸಾರಾಸಗಟಾಗಿ ತಿರಸ್ಕರಿಸಿದೆ ಕಾಶ್ಮೀರ ಕಣಿವೆ ಭಾರತದ ಅವಿಭಾಜ್ಯ ಅಂಗ ಎಂದು ಅವರು ಪುನರುಚ್ಚರಿಸಿದರು ಕಾಶ್ಮೀರ ವಿವಾದ ಕುರಿತು ಯಾವುದೇ ಹೇಳಿಕೆ ನೀಡುವ ಮುನ್ನ ವಸ್ತುಸ್ತಿತಿಯನ್ನು ಅರಿಯಬೇಕು ಪಾಕಿಸ್ತಾನ ಕಾಶ್ಮೀರ ಕಣಿವೆಯಲ್ಲಿ ನಡೆಸುತ್ತಿರುವ ಭಯೋತ್ಪಾದನೆಯ ಬೆದರಿಕೆ ಸೇರಿದಂತೆ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕು ಎಂದು ರವೀಶ್ಕುಮಾರ್ ತಿರುಗೇಟು ನೀಡಿದರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೇಂದ್ರೀಯ ಮಂಡಳ ನಿರ್ದೇಶಕರೊಂದಿಗೆ ಬಜೆಟ್ ನಂತರದ ಸಮಾಲೋಚನಾ ಸಭೆ ನಡೆಸಿದರು ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ನೀಡಿದ ಅವರು ಆರ್ಬಿಐ ಕೇಂದ್ರೀಯ ಮಂಡಳಿ ನಿರ್ದೇಶಕರು ಕೃಷಿ ವಲಯಕ್ಕೆ ಸಾಲ ಸೌಲಭ್ಞ ಹೆಚ್ಚಿಸಲು ಆದ್ಭತೆಯ ಗಮನ ನೀಡುತ್ತಿದ್ದಾರೆ ಎಂದರು ಸಭೆಯಲ್ಲಿ ಬ್ಯಾಂಕ್ಗಳ ವಿಲೀನ ಕುರಿತು ಚರ್ಚೆ ನಡೆಯಲಿಲ್ಲ ಎಂದು ಸ್ಪಷ್ಪಪಡಿಸಿದರು ಆರ್ಬಿಐ ಗವರ್ನರ್ ಶಕ್ತಿಕಾಂತದಾಸ್ ಮಾತನಾಡಿ ಮುಂಬರುವ ತಿಂಗಳಲ್ಲಿ ಸಾಲ ನೀಡಿಕೆಯ ಪ್ರಮಾಣ ಹೆಚ್ಚಾಗುವ ನಿರೀಕ್ಸೆ ಇದೆ ಕೇಂದ್ರೀಯ ಬ್ಯಾಂಕ್ನಲ್ಲಿ ನಗದು ಲಭ್ಞತೆ ಸಾಕಷ್ಟು ಇರುವುದರಿಂದ ಪಣಕಾಸು ನೀತಿ ಪರಾಮರ್ಶೆಗೆ ಸಹಾಯಕವಾಗಲಿದೆ ಬಡ್ಡಿ ದರ ಕಡಿತ ಕ್ರಮದಿಂದ ಹಣಕಾಸು ಪರಿಸ್ವಿತಿ ಸುಧಾರಿಸುತ್ತಿದೆ

ಇದು ದೇಶದಲ್ಲಿರುವ ಧೀನ್ ದಯಾಳ್ ಅವರ ಅತ್ಯಂತ ಎತ್ತರದ ಪ್ರತಿಮೆಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಸಂಪರ್ಕ ಮೂಲಕ ಐಆರ್ಸಿಟಿಸಿಯ ಮಹಾ ಕಾಲ್ ಎಕ್ಸ್ಪ್ರೆಸ್ ರ್ಟೆಲಿಗೂ ಪಸಿರು ನಿಶಾನೆ ತೋರಲಿದ್ದಾರೆ ಈ ರೈಲು ಮೂರು ಜ್ಯೋರ್ತಿಲಿಂಗ ಧಾರ್ಮಿಕ ಪುಣ್ಣ ಕ್ಷೇತ್ರಗಳಾದ ವಾರಾಣಸಿ ಉಜ್ಜೈನಿ ಹಾಗೂ ಓಂಕಾರೇಶ್ವರವನ್ನು ಸಂಪರ್ಕಿಸಲಿದೆ ತ್ರೀ ಜಗದ್ಗುರು ವಿಶ್ವರಾಧ್ಯ ಗುರುಕುಲದ ಶತಮಾನೋತ್ಲವದ ಸಮಾರೋಪ ಸಮಾರಂಭದಲ್ಲೂ ಪ್ರಧಾನಮಂತ್ರಿ ಪಾಲ್ಗೊಳ್ಳಲಿದ್ದಾರೆ ವೀರಶೈವರು ಶಿವನ ಆರಾಧಕರು ಜಗದ್ಗುರು ರೇಣುಕಾಚಾರ್ಯ ಭಗವತ್ವಾದರು ಅಗಸ್ತ್ಯ ಮಹರ್ಷಗಳಿಗೆ ಮಾಡಿದ ಬೋಧನೆಗಳು ತ್ರೀ ಸಿದ್ದಾಂತ ಚಿಂತಾಮಣಿ ಹೆಸರಿನಲ್ಲಿ ಮಸ್ತಕರೂಪ ಪಡೆದಿದ್ದು ಅದು ವೀರಶೈವರ ಪವಿತ್ರ ಗ್ರಂಥವೆಂದು ಪರಿಗಣಿತವಾಗಿದೆ

ಗುರುಕುಲದ ವ್ಯವಸ್ಥಾಪಕರಾದ ಜಂಗುಬಡಿ ಮಥ್ ಪ್ರಧಾನಮಂತ್ರಿಯವರ ಭೇಟಿಯನ್ನು ಧಾರ್ಮಿಕ ಶ್ರದ್ವಾಳುಗಳು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ

ಈ ಬಾರಿ ಪ್ರಮುಖ ವಿಷಯಗಳ ಪರೀಕ್ಷೆಗೆ ಸಾಕಷ್ಟು ಕಾಲಾವಕಾಶ ನೀಡಲಾಗಿದ್ದು ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ದತೆಗೆ ಅನುವು ಮಾಡಿಕೊಡಲಾಗಿದೆ ಯುವ ಸಮುದಾಯವನ್ನು ಕ್ರೀಡೆಗೆ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಬಾರಿ ರಾಷ್ಷೀಯ ಮತ್ತು ಅಂತಾರಾಷ್ಷೀಯ ಕ್ರೀಡೆಗಳಲ್ಲಿ ಭಾಗವಹಿಸುವ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಕೊನೆಯ ಹಂತದಲ್ಲಿ ಪರೀಕ್ಸೆಗಳನ್ನು ಆಯೋಜಿಸಿದೆ ಹುತಾತ್ತ ಸಶಸ್ತ ಪಡೆಗಳು ಮತ್ತು ಅರೆಸೇನಾ ಪಡೆಗಳ ಸಿಬ್ಲಂದಿ ಮಕ್ಕಳಿಗೆ ವಿನಾಯಿತಿ ನೀಡಲಾಗಿದ್ಲು ಪರೀಕ್ಷಾ ಕೇಂದ್ರಗಳ ಬದಲಾವಣೆ ಮನವಿಗಳನ್ನು ಪರಿಗಣಿಸಲಾಗಿದೆ ಅಂತಪ ಮಕ್ಕಳ ಪ್ರಾಯೋಗಿಕ ಮತ್ತು ಪಕ್ಷ ಪರೀಕ್ಷೆಯ ದಿನಾಂಕಗಳ ಮರುನಿಗದಿಗೆ ಅವಕಾಶ ಕಲ್ಪಿಸಲಾಗಿದೆ ಜೊತೆಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ

ಸಂತಸ ಮತ್ತು ಒತ್ತಡ ಮುಕ್ತವಾಗಿ ಪರೀಕ್ಷೆಗೆ ಹಾಜರಾಗುವಂತೆ ಅವರು ಕಿವಿಮಾತು ಹೇಳದ್ದಾರೆ ಹಲವು ತಿಂಗಳ ಕಠಿಣ ಪರಿಶ್ರಮ ಮತ್ತು ಸಿದ್ದತೆ ಉನ್ನತ ಸ್ಮಾನಕ್ಕೆ ಕರೆದೊಯ್ಯುವಂತಾಗಲಿ ಎಂದು ಅವರು ಟ್ವಿಟರ್ನಲ್ಲಿ ಶುಭ ಕೋರಿದ್ದಾರೆ

ಸಮಾವೇಶದ ಪ್ರಚಾರಕ್ನಾಗಿ ಸೋಮವಾರದಿಂದ ದೇಶದ ಪ್ರಮುಖ ನಗರಗಳಲ್ಲಿ ರೋಡ್ ಶೋ ಸೇರಿದಂತೆ ನಾನಾ ಕಾರ್ಯಕ್ರಮಗಳು ಜರುಗಲಿವೆ

ವಿದೇಶಿ ಹೂಡಿಕೆ ಆಕರ್ಷಿಸಲು ಹೊರ ರಾಷ್ಷಗಳಲ್ಲೂ ರೋಡ್ ಶೋ ನಡೆಸಲು ಚಿಂತನೆ ನಡೆದಿದೆ

ಟಿ

ಗುಜ್ರಾತಿ ಅವರು ಆಸ್ಟೇಲಿಯಾದ ಗ್ರ್ಯಾಂಡ್ ಮಾಸ್ಟರ್ ಮಾರ್ಕಸ್ ರ್ಯಾಗರ್ ಎದುರು ಜಯಗಳಿಸಿದ್ದಾರೆ ನಿನ್ನೆ ನಡೆದ ಆರಂಭಿಕ ಆಟದಲ್ಲಿ ಭಾರತದ ಪಿ